ಭಾರತಕ್ಕೆ ವಹಿವಾಟು ಸವಲತ್ತುಗಳ ಅಂತ್ಯ ಸೂಕ್ತವಲ್ಲ ಟ್ರಂಪ್ ಆಡಳಿತಕ್ಕೆ ಅಮೆರಿಕ ಸಂಸದರ ಸಲಹೆ

ಐಪಿಎಲ್ ಕ್ರಿಕೆಟ್ ದೆಹಲಿಯಲ್ಲಿ ಇಂದು ಅಂತಿಮ ಲೀಗ್ ಪಂದ್ಯ ಡೆಲ್ಲಿ ಕಾಪಿಟಲ್ಲ್ ಮತ್ತು ರಾಜಸ್ತಾನ್ ರಾಯಲ್ಸ್ ಹಣಾಹಣೆ

ಚಂಡಮಾರುತ ಸಂತ್ರಸ್ತರ ಸಂಕಷ್ಟದ ವೇಳೆ ಇಡೀ ದೇಶವೇ ಅವರೊಂದಿಗೆ ಇದೆ ಎಂದು ಪ್ರಧಾನಮಂತ್ರಿ ಟ್ವಚ್ ಮಾಡಿದ್ದಾರೆ ಪ್ರಧಾನಮಂತ್ರಿ ಮೋದಿ ಅವರು ಒಡಿತಾ ಮುಖ್ಯಮಂತ್ರಿ ನವೀನ್ ಪಟ್ಕಾಯಕ್ ಅವರೊಂದಿಗೆ ಮಾತನಾಡಿ ಕೇಂದ್ರ ಸರ್ಕಾರದಿಂದ ನಿರಂತರ ಬೆಂಬಲದ ಭರವಸೆ ನೀಡಿದ್ದಾರೆ

ಸಂತ್ರಸ್ತರಿಗಾಗಿ ಪರಿಹಾರ ಸಾಮಗ್ರಿಗಳನ್ನು ಉಚಿತವಾಗಿ ರವಾನೆ ಮಾಡುವುದಾಗಿ ವಿರ್ ಇಂಡಿಯಾ ಪ್ರಕಟಿಸಿದೆ ಮತ್ತೊಂದೆಡೆ ಪಶ್ಲಿಮ ಬಂಗಾಳದ ಕರಾವಳ ಜಿಲ್ಲೆಗಳಲ್ಲೂ ಭಾರೀ ಮಳೆಯಾಗುತ್ತಿದ್ಲು ನೂರಾರು ಮರಗಳು ಬುಡಮೇಲಾಗಿವೆ ನಿನ್ನೆ ರಾತ್ರಿ ಸಮುದ್ರದಲ್ಲಿ ಎದ್ದ ಭಾರೀ ಅಲೆಗಳಿಂದಾಗಿ ದಿಫಾ ಮಂಡೇರ್ಮೋನಿಡ್ಡು ಪ್ರದೇಶಗಳಿಗೆ ಸಮುದ್ರದ ನೀರು ನುಗ್ಗಿದೆ ಆಗ್ನೇಯ ರೈಲ್ವೇ ಹಲವಾರು ರೈಲುಗಳ ಸಂಚಾರವನ್ನು ರದ್ದು ಪಡಿಸಿದೆ ಈ ಮಧ್ಯಾಪ್ನದ ನಂತರ ಪರಿಸ್ಥಿತಿ ಸ್ವಲ್ಪ ಮಟ್ಟಗೆ ಸುಧಾರಣೆಯಾಗಬಹುದೆಂದು ಹವಾಮಾನ ಇಲಾಖೆ ಹೇಳದೆ ಏತನ್ನದ್ದೆ ಏರ್ ಇಂಡಿಯಾ ಕೊಲ್ಲತ್ತಾ ವಿಮಾನ ನಿಲ್ಲಾಣದಿಂದ ವಿಮಾನಗಳ ಹಾರಾಟವನ್ನು ಪುನಾರಂಭಿಸಿದೆ ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ಅಸ್ತಾಂನಲ್ಲಿ ಜಿಲ್ಲಾಡಳಿತಗಳು ಸಂಪೂರ್ಣವಾಗಿ ಸಜ್ಲಾಗಿವೆ

ಮನೆಗಳಿಂದ ಹೊರಗೆ ಬಾರದಂತೆ ಜನರಿಗೆ ಸೂಚಿಸಲಾಗಿದೆ ಮತ್ತು ತುರ್ತು ಪರಿಸ್ಥಿತಿಯ ಸಂದರ್ಭಕ್ನಾಗಿ ಪರಿಹಾರ ತಂಡಗಳು ಮತ್ತು ಪರಿಹಾರ ಸಾಮಗ್ರಿಗಳನ್ನು ಸಜ್ಲಾಗಿ ಇರಿಸಲಾಗಿದೆ ಫೋನಿ ಚಂಡಮಾರುತದ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆಯ ಕರಾರುವಕ್ಕಾದ ಮುನ್ನೂಚನೆಯಿಂದ ಭೀಕರ ಚಂಡಮಾರುತದಿಂದ ಉಂಟಾಗಬಹುದಾಗಿದ್ದ ಸಾವು ನೋವಿನ ಪ್ರಮಾಣ ಗಮನಾರ್ಹವಾಗಿ ಕಡಿಮೆಯಾಗಿದೆ ಎಂದು ವಿಶ್ವಸಂಸ್ಥೆ ಮೆಚ್ಚುಗೆ ವ್ಯಕ್ತಪಡಿಸಿದೆ ವಿಕೋಪ ಅಪಾಯ ತಗ್ಗಿಸುವ ಕುರಿತಂತೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳ ವಿಶೇಷ ಪ್ರತಿನಿಧಿ ಮತ್ತು ಜಿನೆವಾದಲ್ಲಿ ಕೇಂದ್ರಕಚೇರಿ ಇರುವ ವಿಪತ್ತು ಅಪಾಯ ಕಡಿತ ವಿಭಾಗದ ಮುಖ್ಯಸ್ಥರಾದ ಮಾಮಿ ಮಿಜ ುತೋರಿ ಈ ಅಭಿಪ್ರಾಯವನ್ನು ವ್ವಕ್ತಪಡಿಸಿದ್ದಾರೆ ಪ್ರಚಂಡ ಚಂಡಮಾರುತದ ವೇಳೆ ಸಾವು ನೋವಿನ ಸಂಖ್ಣೆಯನ್ನು ಅತ್ಯಂತ ಕಡಿಮೆ ಮಾಡಬೇಕು ಎನ್ನುವ ಭಾರತದ ನಿಲುವು ಇದೇ ವಿಷಯ ಕುರಿತಾದ ಸೆಂಡಯ್ ಕಾರ್ಯಚೌಕಟ್ಟನ ಜಾರಿಗೆ ಪ್ರಮುಖ ಕೊಡುಗೆ ನೀಡಿದೆ ಎಂದು ಅವರು ಬಣ್ಣಿಸಿದ್ದಾರೆ ಫೋನಿ ಚಂಡಮಾರುತದ ಮಾರ್ಗ ಮತ್ತು ಬಾಂಗ್ಲಾದೇಶದಲ್ಲಿ ನಿರಾತ್ರಿತರ ಶಿಬಿರಗಳಲ್ಲಿ ಇರುವ ಕುಟುಂಬಗಳ ರಕ್ಷಣೆಗೆ ಅಗತ್ಯ ಕ್ರಮಗಳನ್ನು ಆರಂಭಿಸಿರುವ ಬಗ್ಗೆಯೂ ವಿಶ್ವಸಂಸ್ಟೆ ನಿಕಟವಾಗಿ ಗಮನಿಸುತ್ತಿದೆ

ವಿವಿಧ ಪಕ್ಷಗಳ ತಾರಾ ಪ್ರಚಾರಕರು ತಮ್ನ ಅಭ್ಯರ್ಥಿಗಳ ಪರ ಮತ ಸೆಳೆಯಲು ಅಂತಿಮ ಕಸರತ್ತು ನಡೆಸುತ್ತಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಉತ್ತರಪ್ರದೇಶ ಮತ್ತು ಬಿಹಾರದಲ್ಲಿ ಚುನಾವಣಾ ರ್ಕಾಲಿಗಳನ್ನು ನಡೆಸಲಿದ್ದಾರೆ ಉತ್ತರ ಪ್ರದೇಶದ ಪ್ರತಾಪ್ಗಢ್ ಮತ್ತು ಬಸ್ತಿಯಲ್ಲಿ ಪ್ರಧಾನಮಂತ್ರಿ ಸಾರ್ವಜನಿಕ ಸಭೆಗಳನ್ನುದ್ದೇತಿಸಿ ಭಾಷಣ ಮಾಡಲಿದ್ದಾರೆ ಇದಲ್ಲದೆ ಬಿಹಾರದ ವಾಲ್ಷೀಕಿ ನಗರದಲ್ಲೂ ಪ್ರಧಾನಿ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಲಿದ್ದಾರೆ ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಶಾ ಫತೇಪುರ್ನಲ್ಲಿ ಚುನಾವಣಾ ರ್ನಾಲಿ ನಡೆಸಲಿದ್ದು ನಂತರ ಅಮೇಥಿಯಲ್ಲಿ ಕೇಂದ್ರ ಸಚಿವೆ ಸೈತಿ ಇರಾನಿ ಬೆಂಬಲಿಸಿ ರೋಡ್ ಶೋ ನಡೆಸಲಿದ್ದಾರೆ

ದೇತದಲ್ಲಿ ನಿರುದ್ಜೋಗ ಸಮಸ್ಯೆ ಮಿತಿಮೀರುತ್ತಿರುವ ಗಂಭೀರ ಬಿಕ್ಕಟ್ಟನ ವಿಷಯದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಉದಾಸೀನ ಧೋರಣೆ ಹೊಂದಿದ್ದಾರೆಂದು ಎಐಸಿಸಿ ಅಧ್ಯಕ್ಷ ರಾಹುಲ್ಗಾಂಧಿ ಇಂದು ಟೀಕಿಸಿದ್ದಾರೆ ದೆಹಲಿಯಲ್ಲಿ ಪಕ್ಷದ ಕೇಂದ್ರಕಚೇರಿಯಲ್ಲಿ ಸುದ್ಗೋಷ್ನಿಯಲ್ಲಿ ಮಾತನಾಡಿದ ಅವರು ಭಯೋತ್ವಾದನೆಯ ವಿಷಯವನ್ನು ಅತ್ಯಂತ ಕಠಿಣವಾಗಿ ನಿರ್ವಹಿಸಬೇಕಾಗುತ್ತದೆ ಮತ್ತು ಈ ವಿಷಯದಲ್ಲಿ ಹಿಂದಿನ ಯುಪಿಎ ಸರ್ಕಾರ ಈಗಿನ ಎನ್ಡಿಎ ಸರ್ಕಾರಕ್ಕಿಂತ ಹೆಚ್ಚು ಮುತುವರ್ಜೆ ಹೊಂದಿತ್ತು ಎಂದರು ಭಾರತೀಯ ಜನತಾ ಪಕ್ಷದ ವಾಯುವ್ಲ ದೆಹಲಿಯ ಅಭ್ಯರ್ಥಿ ಹನ್ಸ್ರಾಜ್ ಹನ್ಸ್ ಅವರ ಬಗ್ಗೆ ಮಾಡಿದ ಟೀಕೆಗಳ ಹಿನ್ನೆಲೆಯಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರವಾಲ್ ಮತ್ತು ಇತರರಿಂದ ಚುನಾವಣಾ ಆಯೋಗ ಉತ್ತರ ಕೇಳಿದೆ

ಭಾರತ ವಿಶ್ವದ ಎರಡನೇಯ ಅತಿ ದೊಡ್ಡ ಸಕ್ಕರೆ ಉತ್ಪಾದಕ ರಾಷ್ಲವಾಗಿದೆ

ರ್ನನ್ನು ಜಾಗತಿಕ ಭಯೋತ್ಪಾದಕರ ಪಟ್ಟಗೆ ಸೇರಿಸಲು ವಿಶ್ವಸಂಸ್ಥೆ ತೆಗೆದುಕೊಂಡಿರುವ ನಿರ್ಧಾರ ಭಯೋತ್ವಾದನೆಯ ವಿರುದ್ದ ಭಾರತ ನಡೆಸುತ್ತಿರುವ ಗಂಭೀರ ಹೋರಾಟಕ್ಕೆ ಅಂತಾರಾಷ್ಟೀಯ ಸಮುದಾಯದ ಬಲವಾದ ಬೆಂಬಲವಿದೆ ಎನ್ನುವುದಕ್ಕೆ ಪ್ರಬಲ ಸಾಕ್ಷ್ವಾಧಾರವಾಗಿದೆ ಎಂದು ಪ್ರಾನ್ಗೆನ ರಾಯಭಾರಿ ಅಲೆಗ್ಲಾಂಡರ್ ಝ್ಯುಗ್ಗರ್ ಪ್ರತಿಪಾದಿಸಿದ್ದಾರೆ ದೆಹಲಿಯಲ್ಲಿ ಈ ಕುರಿತು ಪ್ರಸ್ತಾಪಿಸಿದ ವಿದೇಶಿ ರಾಯಭಾರಿ ಕಳೆದ ಫೆಬ್ರವರಿಯಲ್ಲಿ ಪುಲ್ವಾಮಾ ದಾಳಿ ನಡೆದ ಮರುದಿನವೇ ತಮ್ಮ ದೇಶ ಭಯೋತ್ಪಾದನೆಯ ವಿರುದ್ದ ಭಾರತ ತಳೆದ ತೀವ್ರ ಸ್ವರೂಪದ ನಿಲುವಿಗೆ ಬೆಂಬಲ ಸೂಚಿಸಿತ್ತು ಪುಲ್ವಾಮಾ ದಾಳಿಯನ್ನು ಖಂಡಿಸುವ ನಿರ್ಣಯವನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಹೊರಡಿಸಬೇಕು ಎಂದು ಒತ್ತಾಯಿಸಿತ್ತು ಇದೊಂದು ನಿರ್ಣಾಯಕ ರಾಜಕೀಯ ಹೆಜ್ಜೆಯಾಗಿದ್ದು

ರ್ನನ್ನು ಉಗ್ರರ ಪಟ್ಟಿಗೆ ಸೇರಿಸುವ ಕುರಿತಾದ ಯಾವುದೇ ಚರ್ಚೆಗೆ ಅಗತ್ಯ ಮುನ್ನುಡಿಯಾಗಿತ್ತು ಎಂದು ಒತ್ತಿ ಹೇಳಿದರು

ಭಾರತಕ್ಕೆ ವಹಿವಾಟು ಸವಲತ್ತುಗಳನ್ನು ನಿಲ್ಲಿಸುವ ಕುರಿತಂತೆ ಟ್ರಂಪ್ ಆಡಳಿತ ನಾಳೆಯ ವೇಳೆಗೆ ನಿರ್ಧಾರವನ್ನು ಪ್ರಕಟಿಸುವ ಸಾಧ್ಯತೆಯ ಬಗ್ಗೆ ಗಮನ ಸೆಳೆದಿದ್ದಾರೆ

ಒಂದು ವೇಳೆ ಟ್ರಂಪ್ ಸರ್ಕಾರ ಈ ಸವಲತ್ತುಗಳನ್ನು ನಿಲ್ಲಿಸಿದಲ್ಲಿ ಅಮೆರಿಕದ ಕಂಪೆನಿಗಳ ಮೇಲೆ ವಾರ್ಷಿಕ ನೂರಾರು ಮಿಲಿಯನ್ ಡಾಲರ್ಗಳಷ್ಟು ಹೊಸ ತೆರಿಗೆಗಳ ಭಾರೀ ಹೊಡೆತ ಬೀಳುವುದೆಂದು ಎಚ್ಲರಿಸಿದ್ದಾರೆ ಅಮೆರಿಕದ ಜನರ ಉದ್ಲೋಗಗಳನ್ನು ರಕ್ಷಿಸುವ ನಿಟ್ಟನಲ್ಲಿ ಭಾರತದೊಂದಿಗೆ ವಹಿವಾಟು ಸಂಧಾನದ ಮುಂದುವರಿಕೆ ಅತ್ಯಗತ್ವವೆಂದು ಒತ್ತಿ ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯ ಜಾವಲಿನ್ ಎಸೆತಗಾರ ನೀರಜ್ ಚೋಪ್ರಾ ಅವರ ಶೀಘ ಮತ್ತು ಸಂಪೂರ್ಣ ಚೇತರಿಕೆಗೆ ಹಾರ್ಸೆಸಿದ್ದಾರೆ